ನೆರೆರಾಜ್ಯಗಳಲ್ಲಿ ಕೊರೊನಾ ಉಲ್ಲಣ ರಾಜ್ಯದ ಗಡಿಭಾಗದ ಚಿಕ್ಮೋಸ್ಗಳಲ್ಲಿ ಕಟ್ಟುನಿಟ್ಟನ ಆರೋಗ್ಯ ತಪಾಸಣೆಗೆ ಸೂಚನೆ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ

ಎಲ್ಲಾ ಸರ್ಕಾರಿ ಸಿಬ್ಲಂದಿಗೆ ಕೋವಿಡ್ ಲಸಿಕೆ ಕಡ್ಡಾಯ ಸಚಿವ ಡಾ

ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಇದರಲ್ಲಿ ಭಾಗಿಯಾಗಿದ್ದರು ಸಭೆಯಲ್ಲಿ ರಾಜ್ಯಕ್ಷೆ ಸಂಬಂಧಿಸಿದ ವಿವಿಧ ಅಭಿವೃದ್ದಿ ಯೋಜನೆಗಳ ಕುರಿತು ಚರ್ಚೆ ನಡೆಸಲಾಯಿತು

ಎಸ್

ಸಭೆಯಲ್ಲಿ ಭದ್ರಾ ಹಾಗೂ ಕೈಷ್ಣಾ ಮೇಲ್ದಂಡೆ ಯೋಜನೆಗಳನ್ನು ರಾಷ್ಷೀಯ ಯೋಜನೆಗಳನ್ನಾಗಿ ಘೋಷಿಸಲು ಮನವಿ ಮಾಡಲಾಯಿತು ಗ್ರಾಮೀಣ ಭಾಗದ ಜನರು ತಮ್ನ ಅಹವಾಲುಗಳನ್ನು ಹೊತ್ತು ಸರ್ಕಾರಿ ಕಚೇರಿಗಳಿಗೆ ಬರುವುದನ್ನು ತಪ್ಪಿಸಿ ಅವರ ಸಮಸ್ಥೆ ಕುಂದುಕೊರತೆಗಳಗೆ ಮನೆ ಬಾಗಿಲಿನಲ್ಲಿ ಪರಿಹಾರ ಒದಗಿಸುವ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಜಲ್ಲಾಧಿಕಾರಿಗಳ ನಡೆ ಹಳ್ಳಿಗಳ ಕಡೆಗೆ ವಿನೂತನ ಕಾರ್ಯಕ್ರಮ ರಾಜ್ಲಾದ್ಲಂತ ಇಂದು ಚಾಲನೆಗೊಂಡಿದೆ

ಜನರ ಅವಹಾಲುಗಳನ್ನು ಸ್ವೀಕರಿಸಿ ಪರಿಹಾರ ನೀಡಲು ಮುಂದಾಗಿದ್ದಾರೆ ಕಂದಾಯ ಸಚಿವ ಆರ್ ಅಶೋಕ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲ್ಲೂಕಿನ ಹೊಸಹಳ್ಳಿ ಗ್ರಾಮದಲ್ಲಿ ವಾಸ್ತವ್ಯ ಮಾಡಿದ್ದು ಜನರ ಕುಂದುಕೊರತೆಗಳನ್ನು ಆಲಿಸಿದರು ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜೆ

ಸ್ಥಳೀಯ ಶಾಸಕ ಎಸ್

ವಿಶ್ವನಾಥ್ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಜ ಮರಿಸ್ವಾಮಿ ಮತ್ತಿತರರೊಂದಿಗೆ ಜನರ ಕೆಲ ಸಮಸ್ಯೆಗಳಿಗೆ ಸ್ಪಂದಿಸಿದರು ಮೈಸೂರು ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಹುಣಸೂರು ತಾಲ್ಲೂಕು ತರೀಕಲ್ಲು ಗ್ರಾಮದಲ್ಲಿ ವಾಸ್ತವ್ಯ ಮಾಡಿದ್ದಾರೆ ಗ್ರಾಮದ ಎಲ್ಲೆಡೆ ಸಂಚರಿಸಿ ಜನರ ಸಮಸ್ಥೆಗಳನ್ನು ಆಲಿಸಿದರು ಇಲ್ಲಿನ ರಂಗಯ್ಯಸಕೊಪ್ಪಲು ಹಾಡಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಗ್ರಾಮಸ್ಥರು ಯಾರಿಗೂ ಪೌತಿ ಖಾತೆ ಆಗುತ್ತಿಲ್ಲ ಎಂದು ಅಹವಾಲು ಸಲ್ಲಿಸಿದರು ಜಿಲ್ಲಾಧಿಕಾರಿ ಕೆಲ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ಸೂಚಿಸಿದರು ಮಂಡ್ಮ ಜಲ್ಲೆ ಕೆ ಆರ್ ಹೇಟೆ ತಾಲ್ಲೂಕಿನ ಸೀಳಗೆರೆಯಲ್ಲಿ ಜಿಲ್ಲಾಧಿಕಾರಿ ಎಸ್

ಕಟ್ಟಡ ಕಾರ್ಮಿಕರಿಗೆ ಗುರುತಿನ ಚೀಟಿ ನೀಡಲಾಯಿತು ಅರ್ಪ ರೈತರಿಗೆ ತೋಟಗಾರಿಕಾ ಇಲಾಖೆಯಿಂದ ಸಹಾಯ ಧನ ವಿತರಿಸಲಾಯಿತು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಆರ್ ಲತಾ ಶಿಢ್ಲಘಟ್ಟ ತಾಲ್ಲೂಕಿನ ಅನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜೋದಗೂರು ಗ್ರಾಮದಲ್ಲಿ ಗ್ರಾಮ ವಾಸವ್ಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿ ಇತ್ತೀಚೆಗೆ ಸಿರಿಧಾನ್ಯಗಳಿಗೆ ಬೇಡಿಕೆ ಹೆಚ್ಚಿದ್ದು ರೈತರು ಸಿರಿಧಾನ್ಯಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಬೇಕೆಂದರು ಚಿಕ್ಕಮಗಳೂರು ಜಲ್ಲೆಯ ಕಸಬಾ ತಾಲ್ಲೂಕಿನ ಕೆ

ಪಾಳ್ ಗ್ರಾಮದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಪಣಾಧಿಕಾರಿಯೂ ಆದ ಅಪರ ಜಿಲ್ಲಾಧಿಕಾರಿ ಸಿ ಎಸ್ ಪೂವಿತ ಗ್ರಾಮ ವಾಸ್ತವ್ಯ ನಡೆಸಿದರು ಸರ್ಕಾರಿ ಶಾಲಾವರಣದಲ್ಲಿ ಸುಿ ನೆಟ್ಟು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಗ್ರಾಮಸ್ಥರೊಂದಿಗೆ ಮಾತುಕತೆ ನಡೆಸಿದರು ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ತಾಲ್ಲೂಕಿನ ಹಾಡವಳ್ಳ ಗ್ರಾಮದಲ್ಲಿ ಜಿಲ್ಲಾಧಿಕಾರಿ ಎಂ ಪಿ ಮಲ್ಲೆ ಮುಹಿಲಿನ್ ಗ್ರಾಮ ವಾಸ್ತವ್ಯ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಸಾರ್ವಜನಿಕರಲ್ಲಿ ಆಡಳಿತ ಮತ್ತು ಅಧಿಕಾರಿಗಳ ವರ್ಗ ದೂರವಿದೆ ಎಂಬ ಭಾವನೆ ಹೋಗಲಾಡಿಸಲು ಸರ್ಕಾರ ಹಾಗೂ ಕಂದಾಯ ಇಲಾಖೆ ಈ ಕಾರ್ಯಕ್ರಮ ರೂಪಿಸಿದೆ ಎಂದು ಹೇಳಿದರು ಜಿಲ್ಲಾಧಿಕಾರಿಗಳ ನಡೆ ಹಳ್ಳಗಳ ಕಡೆಗೆ ಕಾರ್ಯತ್ರಮದ ಅಂಗವಾಗಿ ಚಿತ್ರದುರ್ಗ ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೆರಿ ಅವರು ಮೊಳಕಾಲ್ಕೂರು ತಾಲ್ಲೂಕಿನ ಕಣ್ಣು ಕುಪ್ಪರಿನಲ್ಲಿ ಗ್ರಾಮ ವಾಸ್ತವ್ಯ ನಡೆಸಿದರು ಧಾರವಾಡದ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಕೋಗಿಲಗೇರಿ ಗ್ರಾಮದಲ್ಲಿ ಗ್ರಾಮ ವಾಸ್ತವ್ದ ನಡೆಸಿ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಿದರು ಸ್ವಳದಲ್ಲೇ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರಿಗೆ ಸರ್ಕಾರದ ಅನೇಕ ಸೌಲಭ್ಯಗಳಿಗೆ ಮಂಜೂರಾತಿ ನೀಡಿದರು ಬೆಳಗಾವಿಯ ಬೈಹೊಂಗಲ ತಾಲ್ಲೂಕಿನ ಬೈಲವಾಡದಲ್ಲಿ ಜಿಲ್ಲಾಧಿಕಾರಿ ಎಂ

ಯಾದಗಿರಿ ಜಿಲ್ಲ ಸುರಪುರ ತಾಲ್ಲೂಕಿನ ಖನಾಪುರ ಎಸ್

ರಾಗಪ್ರಿಯಾ ಜನರ ಸಮಸ್ಥೆ ಪರಿಪರಿಸುವಲ್ಲಿ ಜಿಲ್ಲಾಡಳತ ಬದ್ದ ಎಂದರು

ಅಶ್ವತ್ಥನಾರಾಯಣ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಕ್ವಾಂಟಮ್ ಸಂಶೋಧನೆ ಕುರಿತ ವರ್ಚುಯಲ್ ಚರ್ಚಾಗೋಪ್ಠಿಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಕರ್ನಾಟಕ ಆರಂಭದಿಂದಲೂ ಸಂಶೋಧನೆಯತ್ತ ಮುಕ್ತವಾಗಿ ತೆರೆದುಕೊಂಡಿರುವ ರಾಜ್ಯ ಸೂತನ ರಾಷ್ಟೀಯ ಶಿಕ್ಷಣ ನೀತಿ ಜಾರಿಯಾದ ಮೇಲೆ ಕ್ವಾಂಟಮ್ ಸಂಶೋಧನೆಗೆ ಹೆಚ್ಚು ಒತ್ತು ನೀಡಲಿದೆ ಶಿಕ್ಷಣ ಸಂಶೈಗಳಲ್ಲಿ ಕ್ವಾಂಟಮ್ ವಿಚ್ವಾನ ಬೋಧನೆಗೆ ಹೆಚ್ಚೆಚ್ಚು ಅವಕಾಶ ಕಲ್ಪಿಸುವುದಾಗಿ ತಿಳಿಸಿದರು ಬೆಂಗಳೂರು ಪಾಗೂ ರಾಜ್ಯದಲ್ಲಿನ ರಕ್ಷಣಾ ಸಂಶೋಧನೆ ಶಿಕ್ಷಣ ಪಾಗೂ ವೈಚ್ವಾನಿಕ ಸಂಶೈಗಳು ಕೆಲಸ ಮಾಡುತ್ತಿದ್ದು ಅಲ್ಲೆಲ್ಲ ಕ್ವಾಂಟಮ್ ಸಂಶೋಧನೆಯ ಬಗ್ಗೆ ಕೆಲಸ ಮಾಡಲಾಗುತ್ತಿದೆ ಇದೆಲ್ಲವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಒಂದು ವ್ಯವ್ಯಿತ ಜಾಲ ರೂಪಿಸಿ ಸರಕಾರದಿಂದ ಮತ್ತಷ್ಟು ಪೋತ್ಸಾಹ ಬೆಂಬಲ ನೀಡಲಾಗುವುದು ಇದು ನಮ್ಮ ಆರ್ಥಿಕ ಶಕ್ತಿ ಹಾಗೂ ವೈಜ್ಞಾನಿಕ ಸಾಮರ್ಥ್ಯವನ್ನು ಪ್ರದರ್ತಿಸಲಿದೆ ಎಂದರು ಪ್ರಸ್ತುತ ರಾಜ್ಯದಲ್ಲಿ ಮೂಲ ವಿಜ್ಞಾನದತ್ತ ವಿದ್ಯಾರ್ಥಿಗಳು ಹೆಚ್ಚು ಆಕರ್ಷಿತರಾಗುತ್ತಿದ್ದಾರೆ ಆವಿಷ್ಕಾರ ಮತ್ತು ಸಂಶೋಧನೆಗೆ ಸಿಗುತ್ತಿರುವ ಮನ್ನಣೆ ಪೋತ್ಸಾಪವನ್ನು ಕಂಡು ಹೊಸ ತಲೆಮಾರಿನ ಯುವಜನರು ವಿಜ್ಞಾನವನ್ನು ಅಧ್ಯಯನ ಮಾಡುತ್ತಿದ್ದಾರೆ

ಕರೆಸ್ಲಾಂಡೆಂಟ್ಎನ್ಜಿಆರ್ ನೆರೆರಾಜ್ಯಗಳಾದ ಮಹಾರಾಷ್ಸ ಗೋವಾ ಕೇರಳಗಳಲ್ಲಿ ಕೊರೊನಾ ರೋಗವು ಉಲ್ಲಣವಾಗುತ್ತಿರುವ ಹಿನೈಲೆಯಲ್ಲಿ ರಾಜ್ಯದ ಗಡಿ ಜಿಲ್ಲೆಗಳ ಚೆಕ್ ಪೋಸ್ಟ್ಗಳಲ್ಲಿ ತಪಾಸಣೆ ಕಾರ್ಯವನ್ನು ತೀವ್ರಗೊಳಿಸಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಕಟ್ಟುನಿಟ್ಟಾಗಿ ಆರೋಗ್ಯ ಸಚವರು ಹಾಗೂ ಸರ್ಕಾರದ ಮುಖ್ಖಕಾರ್ಯದರ್ಶಿಯವರಿಗೆ ಉಪಮುಖ್ಖಮಂತ್ರಿ ಗೋವಿಂದ ಕಾರಜೋಳ ಪತ್ರ ಬರೆದಿದ್ದಾರೆ ಗಡಿ ಜೆಲ್ಲೆಗಳಾದ ಬೀದರ್ ಕಲಬುರಗಿ ವಿಜಯಪುರ ಬಾಗಲಕೋಟೆ ಬೆಳಗಾವಿಯ ಅನೇಕ ತಾಲ್ಲೂಕುಗಳು ನೆರೆರಾಜ್ಗಳಗೆ ಹೊಂದಿಕೊಂಡಿವೆ ಜನರು ಹೆಚ್ಚಿನ ಸಂಬ್ಲೆಯಲ್ಲಿ ನೆರೆರಾಜ್ಗಳಿಗೆ ಪ್ರತಿನಿತ್ತ ಸಂಚರಿಸುತ್ತಿದ್ದು ಹೆಚ್ಚಿನ ಕಾರ್ಮಿಕರು ಜೀವನೋಪಾಯಕ್ಕಾಗಿ ಗೋವಾಕ್ಕೆ ಹೋಗಿ ಬರುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಇವರಿಗೆ ಕೊರೊನಾ ಸೊಂಕು ತಗುಲಿ ಗಡಿ ಜಲ್ಲೆಗಳಲ್ಲಿ ಕೊರೊನಾ ಸೋಂಕು ಹೆಚ್ಚುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕಾಗಿದೆ ಎಂದು ಗೋವಿಂದ ಕಾರಜೋಳ ಸೂಚಿಸಿದ್ದಾರೆ ಸರ್ಕಾರದ ಎಲ್ಲಾ ಸಿಬ್ಲಂದಿ ಕಡ್ಡಾಯವಾಗಿ ಕೊರೊನಾ ಲಸಿಕೆ ಪಡೆಯಬೇಕೆಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ

ಸುಧಾಕರ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ ಸಿಬ್ಲಂದಿಗೆ ಕಡ್ನಾಯವಾಗಿ ಲಸಿಕೆ ನೀಡುವ ಬಗ್ಗೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ವಿಡಿಯೋ ಸಂವಾದ ನಡೆಸಿ ಸಂಬಂಧಪಟ್ಟವರಿಗೆ ಸೂಚನೆ ನೀಡಲಿದ್ದಾರೆ

ಕೊರೊನಾ ಸಾಂಕ್ರಾಮಿಕ ಇನ್ನೂ ನಮ್ಮೊಂದಿಗಿದ್ದು ಸಾರ್ವಜನಿಕರು ಸುರಕ್ಷತಾ ಕ್ರಮಗಳನ್ನು ಕಡ್ವಾಯವಾಗಿ ಪಾಲಿಸಬೇಕು ಅನಗತ್ಯ ಸಭೆ ಸಮಾರಂಭಗಳಿಗೆ ಕಡಿವಾಣ ಹಾಕಬೇಕೆಂದು ಸಚಿವರು ಸಲಹೆ ನೀಡಿದರು

ಜ್ಞೋತಿಯು ದೇಶಾದ್ಯಂತ ಪಲವು ನಗರಗಳು ಹಾಗೂ ಗ್ರಾಮಗಳಲ್ಲಿ ಸಂಚರಿಸುವ ಮೂಲಕ ವೀರ ಯೋಧರಿಗೆ ಗೌರವ ಸಲ್ಲಿಸಿ ದೇಶವನ್ನು ಒಂದು ಗೂಡಿಸುವ ಉದ್ದೇಶ ಹೊಂದಿದೆ ಬೆಂಗಳೂರಿನಲ್ಲಿ ವಿಜಯ ಜ್ಯೋತಿಗೆ ಮದ್ರಾಸ್ ಎಂಜಿನಿಯರ್ಸ್ ಗ್ರೂಪ್ ವತಿಯಿಂದ ಅದ್ದೂರಿ ಸ್ವಾಗತ ಕೋರಲಾಯಿತು

ಮಂಜಮ್ನ ಜೋಗತಿ ಹೇಳಿದ್ದಾರೆ